ಫೆಟನೆ ಕುರಿತಂತೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ತೀವ್ರ ದುಃಖ ವ್ಯಕ್ತಪಡಿಸಿದ್ದು ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದು ಗಾಯಗೊಂಡವರು ಶೀಫ್ರ ಚೇತರಿಸಿಕೊಳ್ಳಲಿ ಎಂದು ಹಾರ್ೈಸಿದ್ದಾರೆ ಉಪರಾಷ್ಟ ಪತಿ ಎಂ ವೆಂಕಯ್ಯನಾಯ್ಡು ಅನಿಲ ಸೋರಿಕೆ ದುರಂತದಲ್ಲಿ ಉಂಟಾಗಿರುವ ಸಾವು ನೋವಿಗೆ ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಘಟನೆ ಸಂಬಂಧ ಆಂಧ್ರಪ್ರದೇಶ ಮುಖ್ಯಮಂತ್ರಿ ವೈ ಎಸ್ ಜಗನ್ ಮೋಹನ್ ರೆಡ್ಡಿ ಅವರೊಂದಿಗೆ ಮಾತುಕತೆ ನಡೆಸಿ ಪರಿಸ್ಥಿತಿ ನಿಭಾಯಿಸಲು ರಾಜ್ಯ ಸರ್ಕಾರಕ್ಕೆ ಎಲ್ಲಾ ರೀತಿಯ ನೆರವು ಹಾಗೂ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಎಂದು ಪ್ರಧಾನಿ ಕಾರ್ಯಾಲಯ ಟ್ವೀಟ್ನಲ್ಲಿ ತಿಳಿಸಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈ ಘಟನೆಯ ಕುರಿತು ತೀವ್ರ ಆತಂಕ ವ್ಯಕ್ತಪಡಿಸಿದ್ದಾರೆ ಅನಿಲ ಸೋರಿಕೆ ಘಟನೆಯಲ್ಲಿ ಮೃತಪಟ್ಟ ವ್ಯಕ್ತಿಗಳ ಕುಟುಂಬಗಳಿಗೆ ಸಂತಾಪ ಸೂಚಿಸಿ ಈ ಘಟನೆ ತಮ್ಮನ್ನು ವಿಚಲಿತಗೊಳಿಸಿದೆ ಪರಿಸ್ಥಿತಿಯನ್ನು ನಿಕಟವಾಗಿ ಹಾಗೂ ನಿರಂತರವಾಗಿ ನಿಗಾ ವಹಿಸಿರುವುದಾಗಿ ಹೇಳಿದ್ದಾರೆ ವಿಶಾಖಪಟ್ಟಣ ದುರಂತ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟೀಯ ವಿಪತ್ತು ನಿರ್ವಹಣಾ ಸಭೆಯನ್ನು ನಡೆಸಿದರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೃಹ ಸಚಿವ ಅಮಿತ್ ಶಾ ಸಭೆಯಲ್ಲಿ ಪಾಲ್ಲೊಂಡಿದ್ದರು ಆಸ್ವತ್ರೆಗೆ ಭೇಟಿ ನೀಡಿ ಅಸ್ವಸ್ಥಗೊಂಡವರ ಆರೋಗ್ಯ ಪರಿಶೀಲಿಸಿದ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಜಗನ್ ಮೋಹನ್ ರೆಡ್ಡಿ ಮೃತಪಟ್ಟ ವ್ಯಕ್ತಿಗಳ ಕುಟುಂಬಗಳಿಗೆ ಅಸ್ವಸ್ದರಾಗಿ ಆಸ್ವತ್ರೆ ಸೇರಿರುವವರಿಗೆ ಹಾಗೂ ವೆಂಟಿಲೇಟರ್ ಅದಿ ಚಿಕಿತ್ವೆ ಪಡೆಯುತ್ತಿರುವವರಿಗೆ ಪರಿಹಾರ ಘೋಷಿಸಿದ್ದಾರೆ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 ಈ ನಡುವೆ ದುರಂತ ನಡೆದ ಪ್ರದೇಶದಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ತಂಡಗಳು ಪೊಲೀಸರು ಪ್ರದೇಶದಲ್ಲಿ ಸಹಜ ಸ್ಥಿತಿ ಮೂಡಿಸಲು ಕಾರ್ಯನಿರತವಾಗಿವೆ

ಹಾಗೂ ಐಎನ್ಎಸ್ ಮಗರ್ ಮಾಲ್ಲೀವ್ಸ್ನಲ್ತಿರುವ ಭಾರತೀಯರನ್ನು ಸ್ವದೇಶಕ್ಕೆ ತರಲಿದ್ದು ಐಎನ್ಎಸ್ ಶಾರ್ದೊಲ್ ದುಬೈನಿಂದ ಭಾರತೀಯರನ್ನು ಹೊತ್ತು ತರಲಿದೆ

ಅಕಾಲಿಕ ಮಳೆ ಈ ರಾಜ್ಯಗಳಲ್ಲಿನ ಗೋಧಿ ಸಂಗ್ರಹಣೆ ಮೇಲೆ ಪರಿಣಾಮ ಬೀರಿದೆ ಭಾರತ ಸರ್ಕಾರ ಈಗಾಗಲೇ ರೈತರ ನೆರವಿಗೆ ಮುಂದೆ ಬಂದಿದ್ದು ಇದು ಸಂಗ್ರಹಣೆಗೆ ಹೆಚ್ಚಿನ ನೆರವು ನೀಡಿದೆ ಮತ್ತು ರೈತರನ್ನು ಸಂಕಷ್ವದಿಂದ ಪಾರು ಮಾಡಿದೆ ಉತ್ತರ ಪ್ರದೇಶ ಮತ್ತು ರಾಜಸ್ಠಾನ ಕೂಡಾ ಕೇಂದ್ರ ಸಂಗ್ರಹಣೆಗೆ ಕೊಡುಗೆ ನೀಡಿದ್ದು ಈ ರಾಜ್ಯಗಳಲ್ಲೂ ಸಂಗ್ರಹಣೆ ವೇಗ ಪಡೆದಿದೆ ಬೃಹತ್ ನೀರಾವರಿ ಯೋಜನೆಗಳ ಜಾರಿಯಿಂದಾಗಿ ತೆಲಂಗಾಣದಲ್ಲಿ ಭತ್ತದ ಉತ್ಪಾದನೆಯಲ್ಲಿ ದಿಧೀರ್ ಮುನ್ನಡೆ ಸಾಧಿಸಲಾಗಿದ್ದು ಹೆಚ್ಚಿನ ಭತ್ತದ ಸಂಗ್ರಹಣೆ ಆಗಿದೆ

ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಮನ್ವಯ ಸಾಧಿಸಿ ಲಾಕ್ ಡೌನ್ನಿಂದ ಎದುರಿಸುತ್ತಿರುವ ವಿಭಿನ್ನ ಸವಾಲುಗಳ ಮಧ್ಯೆಯೂ ಈ ಸುಗಮ ಸಂಗ್ರಹಣೆ ಸಾಧ್ಯವಾಗಿದೆ

ಪ್ರತಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಾಕಷ್ನು ಆಹಾರ ಧಾನ್ಯಗಳನ್ನು ಒದಗಿಸುವ ಮೂಲಕ ದೇಶದಲ್ಲಿ ಯಾರಿಗೂ ಆತಂಕವಿರದಂತೆ ಆಹಾರ ಧಾನ್ಯಗಳ ಲಭ್ಯತೆಯನ್ನು ಕೇಂದ್ರ ಸರ್ಕಾರ ಖಚಿತಪಡಿಸುತ್ತಿದೆ ದೇಶದಲ್ಲಿ ಮಹಾಮಾರಿ ಕೊರೋನಾ ವೈರಸ್ ಪ್ರಕರಣಗಳು ಬರುವ ಜೂನ್ ಜುಲೈನಲ್ಲಿ ಗರಿಷ್ಣ ಮಟ್ಚಕ್ಕೆ ಹೋಗಲಿದೆ ಎಂದು ಏಮ್ಸ್ ನಿರ್ದೇಶಕ ಡಾ ರಂದೀಪ್ ಗುಲೇರಿಯಾ ಎಚ್ಚರಿಸಿದ್ದಾರೆ

ವೈರಸ್ ವಿರುದ್ದ ಮುನ್ನೆಚ್ಚರಿಕೆ ಕ್ರಮ ಸಾಮಾಜಿಕ ಅಂತರ ಕಾಪಾದಿಕೊಳ್ಳುವುದು ಅತ್ಯುತ್ತಮ ಪರಿಹಾರ ಎಂದರು ಕೊರೋನಾ ಬೇಗ ಕೊನೆಗೊಳ್ಳುವುದಿಲ್ಲ ಹೀಗಾಗಿ ನಾವು ವೈರಸ್ ನೊಂದಿಗೆ ಬದಕಲು ಕಲಿಯಬೇಕಾಗಿದೆ ಎಂದು ರಂದೀಪ್ ಗುಲೇರಿಯಾ ಹೇಳಿದ್ದಾರೆ

ಎಲ್ಲಾ ಮಧ್ಯಸ್ವಿಕೆ ಪ್ರಕರಣ ರಿಯಾಯಿತಿಗಳೊಂದಿಗೆ ಇತ್ಯರ್ಥ ಪಡಿಸಲು ಸಚಿವಾಲಯ ಅವಧಿ ಮೀರಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದ್ದಾರೆ